ಭಾರತೀಯ ಜನಸಂಘದ ಸ್ಥಾಪಕ ಮತ್ತು ಬಿಜೆಪಿ ಮೇರು ವ್ಯಕ್ತಿ ಡಾ

ಐ ಎಚ್ ಸರಣಿ ಹಾಕಿ ಪಂದ್ವಾವಳಿಯ ಪ್ರಶಸ್ತಿಯ ಸುತಿನಲ್ಲಿ ಜಪಾನ್ ತಂಡವನ್ನು ಎದುರಿಸಲಿರುವ ಭಾರತದ ವನಿತೆಯರು

ಈ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿಯ ಮೇರೆಗೆ ಇಂದು ನಸುಕಿನಲ್ಲಿ ಭದ್ರತಾ ಪಡೆಗಳು ಕೀಗಮ್ ಪ್ರದೇಶದ ದಾರಮ್ ದೋರಾ ಗ್ರಾಮವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ ಕೈಗೊಂಡವು ಭದ್ರತಾ ಪಡೆಗಳು ಸುತ್ತುವರೆದು ಮುನ್ನಡೆದಾಗ ಅಡಗಿದ್ದ ಭಯೋತ್ವಾದಕರು ಗುಂಡಿನ ಮಳೆಗರೆದರು ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳೂ ತಕ್ಕ ಪ್ರತ್ಯುತ್ತರ ನೀಡಿ ನಾಲ್ವರು ಭಯೋತ್ಪಾದಕರನ್ನು ಹೊಡೆದುರುಳಿಸಿದರು ಘಟನಾ ಸ್ವಳದಿಂದ ಭಾರೀ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಶೋಧ ಕಾರ್ಯಾಚರಣೆ ಮುಂದುವರಿದಿದೆ ಇಂದು ಭಾರತೀಯ ಜನ ಸಂಘದ ಸಂಸ್ಥಾಪಕ ಬಿಜೆಪಿಯ ಪ್ರಮುಖ ನೇತಾರ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜ ಅವರ ಪುಣ್ಯತಿಥಿ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡಾ ಮುಖರ್ಜಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಭಾರತದ ಏಕತೆ ಮತ್ತು ಸಮಗ್ರತೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಧರ್ಮನಿಷ್ಠ ದೇಶಭಕ್ತ ಮತ್ತು ಹೆಮ್ನೆಯ ರಾಷ್ಲೀಯವಾದಿ ಎಂದು ಪ್ರಧಾನಿಯವರು ತಮ್ನ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ

ಮುಖರ್ಜಿ ಅವರ ಬಲಿಷ್ಠ ಹಾಗೂ ಅಖಂಡ ಭಾರತದ ಆಶಯವು ಪ್ರತಿಯಬ್ಲರಿಗೂ ಸ್ಪೂರ್ತಿ ನೀಡುತ್ತಿದ್ದು

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಬಿಜೆಪಿ ಕಾರ್ಯಧ್ಯಕ್ಷ ಜೆ

ನಡ್ಡಾ ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಮತ್ತು ಇತರ ಹಲವು ನಾಯಕರು ದೆಹಲಿಯಲ್ಲಿಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಡಾ

ನಡ್ಡಾ ಅವರು ದೆಹಲಿಯಲ್ಲಿನ ಶಾಹಿದಿ ಉದ್ಘಾನವನಕ್ಕೂ ಭೇಟಿ ನೀಡಿ ಡಾ

ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಬಿಜೆಪಿ ಕಾರ್ಯಕರ್ತರು ಮುಖರ್ಜ ಅವರ ಮಾರ್ಗ ಹಾಗೂ ಆದರ್ಶಗಳನ್ನು ಅನುಸರಿಸಲು ಬದ್ದವಾಗಿರುವುದಾಗಿ ತಿಳಿಸಿ ದೇಶವನ್ನು ಬಲಿಷ್ಣಗೊಳಿಸುವಂತೆ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ನಿನ್ನೆ ತಾವು ಆರ್ಥಿಕ ತಜ್ಞರು ಮತ್ತು ಇತರ ಪರಿಣತರೊಂದಿಗೆ ನಡೆಸಿದ ಸಂವಾದದ ವೇಳೆ ಹೊರಹೊಮ್ಗಿದ ಅಂಶಗಳು ದೇಶದ ಅಭಿವೃದ್ದಿಗೆ ಸಹಕಾರಿಯಾಗಲಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಟ್ವೀಟ್ ಮಾಡಿರುವ ಮೋದಿ ಬೃಹತ್ ಆರ್ಥಿಕತೆ ಮತ್ತು ಉದ್ಯೋಗ ಕೃಷಿ ಹಾಗೂ ಜಲ ಸಂಪನ್ನೂಲ ರಪ್ತು ಶಿಕ್ಷಣ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿ ತಾವು ಆರ್ಥಿಕ ತಜ್ಞರೊಂದಿಗೆ ಫಲಪ್ರದ ಸಂವಾದ ನಡೆಸಿದ್ದಾಗಿ ತಿಳಿಸಿದ್ದಾರೆ

ಆರ್ಥಿಕತೆಯ ವಿವಿಧ ಆಯಾಮಗಳ ಬಗ್ಗೆ ಆರ್ಥಿಕ ತಜ್ಞರ ಅಭಿಪ್ರಾಯ ಮತ್ತು ಸಲಹೆಗಳಿಗೆ ಪ್ರಧಾನಮಂತ್ರಿ ಮೋದಿ ಅವರು ಧನ್ನವಾದ ಅರ್ಪಿಸಿದರು ಎಂದು ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯೆಲ್ ಕಾರ್ಯಕ್ರಮ ಅನುಷ್ಠಾನ ಮತ್ತು ಸಾಂಖ್ಲಿಕ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಸಿಇಓ ಅಮಿತಾಬ್ ಕಾಂತ್ ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು

ತಮ್ನ ಆರೋಗ್ಭದ ಸ್ವಿತಿ ಹಿನ್ನೆಲೆಯಲ್ಲಿ ತಮ್ನನ್ನು ಆಂಟಿಗುವಾದಲ್ಲೇ ವಿಚಾರಣೆಗೆ ಒಳಪಡಿಸಬೇಕು ಎಂಬ ದೇಶ ಬಿಟ್ಟು ಹೋಗಿರುವ ಆರೋಪಿ ಮೇಹುಲ್ ಜೋಕ್ಷಿ ಮನವಿಯನ್ನು ಜಾರಿ ನಿರ್ದೇಶನಾಲಯ ತಿರಸ್ತರಿಸಿದೆ

ಚೋಕ್ಲಿಯ ವಿಚಾರಣೆಗಾಗಿ ಭಾರತಕ್ಕೆ ಕರೆತರಲು ಅವರಿಗೆ ವೈದ್ಯಕೀಯ ತಜ್ಞರು ಮತ್ತು ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವುದಾಗಿ ಬಾಂಬೆ ಹೈಕೋರ್ಟ್ ಗೆ ಸಲ್ಲಿಸಿರುವ ಪ್ರತಿ ಪ್ರಮಾಣ ಪತ್ರದಲ್ಲಿ ಜಾರಿ ನಿರ್ದೇತನಾಲಯ ತಿಳಿಸಿದೆ ಅತ್ಲಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವ ಬಹುಜನ ಸಮಾಜ ಪಾರ್ಟಿಯ ನೂತನ ಸಂಸತ್ ಸದಸ್ನ ಅತುಲ್ ರಾಯ್ ನಿನ್ನೆ ವಾರಾಣಸಿಯ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾರೆ

ತಮ್ಮ ಮೇಲೆ ಸಂಸದರು ಲೈಂಗಿಕ ದೌರ್ಜನ್ಥ ಎಸಗಿದ್ದಾರೆ ಎಂದು ಕಾಲೇಜು ವಿದ್ಯಾರ್ಥಿನಿ ನೀಡಿದ್ದ ದೂರಿನ ಮೇಲೆ ಸಂಸತ್ ಸದಸ್ನನ ವಿರುದ್ದ ಪ್ರಥಮ ಮಾಹಿತಿ ವರದಿ ದಾಖಲಾಗಿತ್ತು ರಾಯ್ ಅತ್ಯಾಚಾರ ಆರೋಪವನ್ನು ಅಲ್ಲಗಳೆದಿದ್ದರು ಮತ್ತು ತಲೆ ಮರೆಸಿಕೊಂಡಿದ್ದರು

ಈ ದುರಂತಕ್ಕೂ ಲಿಚ್ಚಿ ಹಣ್ಣಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಡಾ

ಹಣ್ಣಿನಲ್ಲಿ ಯಾವುದೇ ದೋಷ ಇಲ್ಲ ಎಂಬುದು ತಮ್ಮ ಸಂಶೋಧನೆಯಿಂದ ತಿಳಿದುಬಂದಿದೆ ಎಂದು ಅವರು ತಿಳಿಸಿದ್ದಾರೆ ಹಣ್ಣಿನಲ್ಲಿ ಬಿ ಅನ್ನಾಂಗ ಕ್ಯಾಲ್ಪಿಯಂ ಪೊಟ್ಯಾಷಿಯಂ ಸೋಡಿಯಂ ಮತ್ತು ರಂಜಕದ ಅಂಶವಿದೆ ಎಂದು ಹೇಳಿದ್ದಾರೆ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ತುರ್ತು ಅಗತ್ಯವಿದೆ ಎಂದೂ ಅವರು ತಿಳಿಸಿದ್ದಾರೆ ದೇಶ ಸಹಿಷ್ಣತೆ ಮತ್ತು ಎಲ್ಲರ ಒಳಗೊಳ್ಳುವಿಕೆಗೆ ದೀರ್ಘ ಕಾಲೀನ ಬದ್ದತೆ ಹೊಂದಿರುವ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟವಾಗಿ ಮತ್ತು ಬಹುತ್ವದ ಸಮಾಜವಾಗಿ ತನ್ನ ಜಾತ್ಯತೀತ ನಿಲುವುಗಳಿಗೆ ಹೆಮ್ಮೆ ಪಡುತ್ತದೆ ಎಂದು ಭಾರತ ಇಂದು ಹೇಳಿದೆ ಅಂತಾರಾಷ್ಟೀಯ ಧಾರ್ಮಿಕ ಸ್ವಾತಂತ್ರ್ಯ ಕುರಿತಂತೆ ಅಮೆರಿಕದ ವಿದೇಶಾಂಗ ಸಚಿವಾಲಯ ಪ್ರಕಟಿಸಿರುವ ಇತ್ತೀಚಿನ ವರದಿಯಲ್ಲಿ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತೀಯ ಸಂವಿಧಾನ ಅಲ್ಪಸಂಖ್ಯಾತ ಸಮುದಾಯಗಳೂ ಸೇರಿದಂತೆ ತನ್ನ ಎಲ್ಲ ನಾಗರಿಕರಿಗೆ ಮೂಲಭೂತ ಹಕ್ಕುಗಳ ಖಾತ್ರಿ ಒದಗಿಸುತ್ತದೆ ಎಂದು ಹೇಳಿದ್ದಾರೆ ಭಾರತವು ಚೈತನ್ಯದಾಯಕ ಪ್ರಜಾಪ್ರಭುತ್ವವಾಗಿದೆ ಎಂದು ದೃಢಪಡಿಸಿರುವ ಅವರು ನಮ್ಮ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯ ರಕ್ಷಣೆಯ ಖಾತ್ರಿ ಒದಗಿಸುತ್ತದೆ ಮತ್ತು ಇಲ್ಲಿ ಪ್ರಜಾಸತ್ತಾತ್ಕಕ ಆಡಳಿತವಿದೆ ಆಡಳಿತ ಕಾನೂನು ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುತ್ತದೆ ಹಾಗೂ ಉತ್ತೇಜಿಸುತ್ತದೆ ಎಂದು ಹೇಳಿದ್ದಾರೆ ತನ್ನ ನಾಗರಿಕರಿಗೆ ನೀಡಲಾಗಿರುವ ಸಂವಿಧಾನಾತ್ಮಕವಾಗಿ ರಕ್ಷಿಸಲ್ಪಟ್ಟ ಹಕ್ಕುಗಳ ಸ್ಮಿತಿಯ ಬಗ್ಗೆ ವಿದೇತಿ ಸರ್ಕಾರ ಮಾತನಾಡುವ ಯಾವುದೇ ಅಂಶವನ್ನು ಭಾರತ ಕಾಣುವುದಿಲ್ಲ ಎಂದು ಕುಮಾರ್ ಹೇಳಿದ್ದಾರೆ ವರದಿಗೆ ಸಂಬಂಧಿಸಿದಂತೆ ಹೇಳಕೆ ನೀಡಿರುವ ಬಿಜೆಪಿ ಈ ವರದಿಯು ನರೇಂದ್ರ ಮೋದಿ ಸರ್ಕಾರದ ವಿರುದ್ದ ಪಕ್ಷಪಾತ ತೋರಿದೆ ಎಂದು ಹೇಳಿದೆ ಅಲ್ಪಸಂಖ್ಯಾತ ವಿರೋಧಿ ಹಿಂಸಾಚಾರದ ಹಿಂದೆ ಕೆಲವು ಭವ್ಯವಾದ ವಿನ್ಯಾಸವಿದೆ ಎಂಬ ವರದಿಯಲ್ಲಿನ ಅಂಶ ಸಂಪೂರ್ಣ ಸುಳ್ಳು ಎಂದು ಪಕ್ಷದ ಮಾಧ್ಯಮ ಘಟಕದ ಮುಖ್ಯಸ್ವ ಮತ್ತು ರಾಜ್ಯಸಭಾ ಸದಸ್ಯ ಅನಿಲ್ ಬಲೂನಿ ತಿಳಿಸಿದ್ದಾರೆ ದೇಶದಲ್ಲಿ ನಡೆದಿರುವ ಇಂಥ ಪ್ರಕರಣಗಳು ಸ್ಥಳೀಯ ವ್ಯಾಜ್ಯ ಅಥವಾ ಅಪರಾಧಿಕ ಮನೋವೃತ್ತಿಯಿಂದ ಆದವುಗಳಾಗಿವೆ ಎಂದು ಅವರು ತಿಳಿಸಿದ್ದಾರೆ

ಈ ಉದ್ದೇಶಕ್ಕಾಗಿರುವ ಅಂತರ ಸಚಿವಾಲಯ ಮಟ್ಟದ ಸಮಿತಿ ಆಧುನಿಕ ಕೃಷಿ ಚಟುವಟಿಕೆ ಮತ್ತು ಡಿಜಿಟಲ್ ತಂತ್ರಜ್ಞಾನದ ರೂಪಾಂತರಕ್ಕೆ ಸಲಹೆ ಮಾಡಿದೆ ಈ ತಂತ್ರಜ್ಞಾನದಲ್ಲಿ ಕೃತಕ ಬುದ್ಧಿಮತ್ತೆ ಬೃಹತ್ ದತ್ತಾಂಶ ವಿಶ್ಲೇಷಣೆ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವೂ ಸೇರಿದೆ

ನಿನ್ನೆ ನಡೆದ ಮೊದಲ ಸೆಮಿಫ

ಪ್ರಸ್ತುತ ಸರಣಿಯಲ್ಲಿ ಫ ೈನಲ್ಸ್ಗೆ ಪ್ರವೇತಿಸುವ ಮೂಲಕ ಭಾರತ ಹಾಗೂ ಜಪಾನ್ ಎರಡೂ ತಂಡಗಳು ಈ ವರ್ಷಾಂತ್ಲಕ್ಷೆ ನಡೆಯಲಿರುವ ಎಫ್ ಐಎಚ್ ಒಲಿಂಪಿಕ್ ಕ್ವಾಲಿಫಯರ್ ಸುತ್ತಿಗೆ ಅರ್ಪತೆ ಪಡೆದಿದೆ

ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಮತ್ತು ಆವಾಮಿ ಲೀಗ್ ಅಧ್ಯಕ್ಷೆ ಶೇಖ್ ಹಸೀನಾ ಈ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ